ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮುಂದುವರಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ

ಅದೇ ರೀತಿ ರಾಜ್ಯದ ಯಾವುದೇ ಭಾಗದಲ್ಲೂ ಲಾಕ್ಡೌನ್ಗೆ ಅವಕಾಶವಿಲ್ಲ ಜನರು ತಮ್ಮ ನಿರಂತರ ಚಟುವಟಿಕೆಗಳಲ್ಲಿ ಸಹಜವಾಗಿ ಪಾಲ್ಗೊಳ್ಳಬಹುದು ಎಂದರು ಕಂಟೈನ್ಮೆಂಟ್ ವಲಯಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಮುಂದುವರೆಯಲಿದ್ದು ಜನತೆ ಪೊಲೀಸರು ಆರೋಗ್ಯ ಕಾರ್ಯಕರ್ತರೊಂದಿಗೆ ಸಪಕರಿಸಬೇಕು ಆರ್ಥಿಕ ಸಂಪನ್ಮೂಲ ಕ್ರೋಢಿಕರಣಕ್ಕೆ ಆದ್ದತೆ ನೀಡಿ ಎಲ್ಲ ಚಟುವಟಿಕೆಗಳನ್ನು ಮನರಾರಂಭಿಸಲಾಗುವುದು ಎಂದು ತಿಳಿಸಿದರು ಜನತೆ ಮುನ್ನೆಚರಿಕೆ ಕ್ರಮಗಳನ್ನು ಪಾಲಿಸಬೇಕು ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂಶರವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನು ಶಿಸ್ತಿನಿಂದ ಜಾರಿಗೆ ತರುವುದೊಂದೆ ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿ ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ಅವರು ಹೇಳಿದರು

ರಾಜ್ಯಾದ್ಯಂತ ಇಂದಿನಿಂದ ಲಾಕ್ಡೌನ್ ರದ್ದುಗೊಂಡಿದ್ದು ಕೆಲ ನಿರ್ಬಂಧನಗೊಳಪಟ್ಟು ಎಲ್ಲ ಚಟುವಟಿಕೆಗಳು ಆರಂಭಗೊಳ್ಳಲಿವೆ

ಭಾನುವಾರದ ಲಾಕ್ಡೌನ್ ಕೂಡಾ ಮುಂದುವರಿಯಲಿದೆ

ರಾಜ್ಯದ್ಯಂತ ಲಾಕ್ಡೌನ್ ಶೆರವುಗೊಳಿಸುವ ಸರ್ಕಾರದ ನಿರ್ಧಾರವನ್ನು ಎಫ್ಕೆಸಿಸಿಐ ಸ್ವಾಗತಿಸಿದೆ

ಬೆಂಗಳೂರಿನಲ್ಲಿ ನಿನ್ನೆ ಕೊವಿಡ್ ಟಾಸ್ಕ್ ಫೋರ್ಸ ಸಭೆಯ ನಂತರ ಈ ಮಾಹಿತಿ ನೀಡಿದ ಅವರು ಕೋವಿಡ್ ನಿರ್ವಹಣೆಗೆ ಹೆಚ್ಚುವರಿ ಚಿಷಧ ಖರೀದಿಸಲು ಅನುಮೋದನೆ ನೀಡಲಾಗಿದೆ

ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಪ್ಮಾಕೇಜ್ ದರದಲ್ಲಿ ಚಿಕಿತ್ಸಾ ಸೌಲಭ್ಯ ಒದಗಿಸಲು ಮತ್ತು ಯೋಜನೆ ವ್ಯಾಪ್ತಿಗೆ ಸೇರದ ಚಿಕಿತ್ಸಾ ವಿಧಾನಗಳನ್ನು ಯೂಸರ್ ಚಾರ್ಜ್ ಆಧಾರದ ಮೇಲೆ ಚಿಕಿತ್ಸ ನೀಡಲು ಅನುಮೋದನೆ ನೀಡಲಾಯಿತು ಎಂದು ಹೇಳಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಉನ್ನತ ತಿಶಿಕ್ಷಣ ಖಾತೆ ಸಚಿವ ಡಾ

ಥರ್ಮಲ್ ಸ್ತೀನಿಂಗ್ ಮಾಸ್ಕ್ ದೈಹಿಕ ಅಂತರ ಸೇರಿದಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎರಡು ದಿನಗಳ ಮುಂಚೆಯೇ ಕೇಂದ್ರಗಳನ್ನ ಸ್ಕಾನಿಟೈಸ್ ಮಾಡಲಾಗುತ್ತದೆ ಎಂದು ತಿಳಿಸಿದರು

ಈ ವರ್ಷ ಸಿಇಟ ಕೌನ್ನೆಲಿಂಗ್ ದಾಖಲೆಗಳ ಪರಿಶೀಲನೆ ಸೇರಿದಂತೆ ಎಲ್ಲವೂ ಆನ್ಲ್ಟೆನ್ ನಲ್ಲಿ ನಡೆಯಲಿದೆ ಅಂತಿಮವಾಗಿ ತಾವು ಆಯ್ಕೆ ಮಾಡಿಕೊಳ್ಳುವ ಕಾಲೇಜಿಗೆ ತೆರಳಿ ಪ್ರವೇಶಾತಿ ಪಡೆಯಬಹುದು ಎಂದು ಸಚಿವ ಅಶ್ವಕ್ತನಾರಾಯಣ ಹೇಳಿದರು

ಈ ಕುರಿತು ಟ್ವೀಟ್ ಮಾಡಿರುವ ಅವರು ಲಾಕ್ಡೌನ್ ತೆರವು ಮಾಡಿದ ನಂತರ ಹೊರರಾಜ್ಯಗಳಿಂದ ಹೆಚ್ಚಿನ ಜನರು ವಲಸೆ ಬಂದ ಹಿನ್ನೆಲೆ ಸೋಂಕು ಪ್ರಮಾಣ ಹೆಚ್ಡಾಗಿದೆ ಎಂದು ತಿಳಿಸಿದ್ದಾರೆ ಕೆಲವು ಕಡೆ ಲ್ಯಾಬ್ ತಂತ್ರಜ್ಞರು ಸೋಂಕಿಗೆ ತುತ್ತಾಗಿದ್ದರಿಂದ ಅಂತಪ ಪ್ರಯೋಗಾಲಯಗಳನ್ನು ಸೀಲ್ಡೌನ್ ಮಾಡಲಾಗಿತ್ತು ಪಾಗಾಗಿ ಪರೀಕ್ಷೆಗೆ ತೊಂದರೆಯಾಯಿತು ಕೋವಿಡ್ ಪರೀಕ್ಷಾ ಪ್ರಮಾಣ ಪಚ್ಚಳ ಪಾಗೂ ಜಿಲ್ಡಾಮಟ್ಟದಲ್ಲಿ ಪ್ರಯೋಗಾಲಯಗಳ ಸಂಖ್ಯೆಯನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ

ಸಭೆಯಲ್ಲಿ ಶಾಸಕರು ಲೋಕಸಭಾ ಸದಸ್ಯರು ಮತ್ತು ಜಂಟಿ ಆಯುಕ್ತರ ಜೊತೆ ನಿಯಂತ್ರಣ ತ್ರಮಗಳ ಕುರಿತು ಚರ್ಚಿಸಲಾಗುವುದು ಎಂದು ವಸತಿ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ

ಈ ಕುರಿತು ಪತ್ರ ಬರೆದಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಜಿವಾಲಯ ಪಾಗೂ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಪ್ರಸಕ್ತ ಸಂದರ್ಭದಲ್ಲಿ ಸೋಂಕು ನಿಯಂತ್ರಣ ಸಾಮರ್ಥ್ಯ ಪೆಚ್ಚಿಸಲು ಮೊದಲಿಗೆ ಸೋಂಕು ಪತ್ತೆ ಪರೀಕ್ಷೆಗಳನ್ನು ಹೆಚ್ಚಿಸುವ ಅಗತ್ಯವಿದೆ ಎಂದು ಹೇಳಿದೆ ಪಾಲಿಯಿರುವ ಪ್ರಯೋಗಾಲಯಗಳ ಸಾಮರ್ಥ್ಯವೃದ್ದಿ ಜೊತೆಗೆ ಹೊಸದಾಗಿ ಪ್ರಯೋಗಾಲಯಗಳನ್ನು ಸ್ವಾಪಿಸಬೇಕು

ಪೆಚ್ಚುವರಿಯಾಗಿ ಎರಡು ಸಾವಿರ ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ ತಿಳಿಸಿದ್ದಾರೆ ಕಾರವಾರದಲ್ಲಿ ನಿನ್ನೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು ಜಿಲ್ಲೆಯ ಸರಕಾರಿ ಆಸ್ಪತ್ರೆಗಳಲ್ಲಿ ವೆಂಟಲೇಟರ್ ಆಕ್ಲಿಜನ್ಗಳ ಕೊರತೆ ಇಲ್ಲ ಜನತೆ ಆತಂಕ ಪಡುವ ಆಗತ್ತವಿಲ್ಲ ಎಂದರು ಜಿಲ್ಲೆಯ ಶಾಸಕರು ಸಂಸದರು ಹಾಗೂ ವಿಧಾನಪರಿಷತ್ ಸದಸ್ಯರು ತಮ್ಮ ಶಾಸಕರ ಅನುಧಾನದಿಂದ ಕನಿಷ್ಟ ತಲಾ ಎರಡು ಅಂಬುಲೆನ್ಸ್ ನೀಡಲು ಈ ಹಿಂದೆ ವಿನಂತಿಸಲಾಗಿತ್ತು